ಲಾಕ್ಡೌನ್ ಅವಧಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಮುಖ್ಯಮಂತ್ರಿ ಯಡಿಯೂರಪ್ಪ ಸೂಚನೆ

ಲಾಕ್ಡೌನ್ ನಡುವೆಯೂ ದೇಶದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಕೀಟನಾಶಕ ದಾಸ್ತಾನು ಕೊರತೆಯಿಲ್ಲ ಡಿ

ಸದಾನಂದಗೌಡ

ಕೊರೊನಾ ಸಂಬಂಧಿತ ಮಾಹಿತಿಗೆ ಆರೋಗ್ಯ ಸೇತು ಆಫ್ ಸಹಕಾರಿ ಡಾ

ಕೊರೊನಾ ಲಾಕ್ಡೌನ್ ಅವಧಿ ವಿಸ್ತರಣೆ ಸೂಕ್ಷವೆಂದು ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಮಂತ್ರಿಗೆ ಸಲಹೆ

ಲಾಕ್ಡೌನ್ ಮುಂದುವರೆಸದಂತೆ ಮಾಡುವುದು ಜನರ ಮೇಲೆ ಅವಲಂಬಿತವಾಗಿದೆ ಎಂದು ಮುಖ್ಯಮಂತ್ರಿ ಪುನರ್ ಉಚ್ಚರಿಸಿದ್ದಾರೆ

ಈ ಎಲ್ಲಾ ಸಂದರ್ಭಗಳಲ್ಲೂ ಪ್ರಾಣಿಗಳಿಂದ ಮನುಷ್ಕರಿಗೆ ಸೋಂಕು ಪರಡುತ್ತಿತ್ತು ಈಗ ಕಾಣಿಸಿಕೊಂಡಿರುವ ಕೊರೊನಾ ವೈರಾಣು ಸೋಂಕು ಮನುಷ್ಕರಿಗೆ ವ್ಯಾಪಿಸಲು ಮನುಷ್ಟರೇ ಕಾರಣವಾಗಿದ್ದು ಇದರ ನಿಯಂತ್ರಣಕ್ಕೆ ಸಾಮಾಜಕ ಅಂತರ ಕಾಯ್ದುಕೊಳ್ಳುವುದೊಂದೇ ಸದ್ದಕ್ಕಿರುವ ಪರಿಹಾರ ಎನ್ನುವುದನ್ನು ಸಾರ್ವಜನಿಕರು ಅರ್ಥಮಾಡಿಕೊಳ್ಳಬೇಕು ಸಾಮಾಜಿಕ ಅಂತರ ಪಾಲನೆಯಾಗದೇಕು ಎನ್ನುವ ಉದ್ದೇತದಿಂದಲೇ ಲಾಕ್ಡೌನ್ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಬೇಕು ಎಂದು ಗೃಹ ಸಚಿವ ಬಸವರಾಜ ದೊಮ್ಮಾಯಿ ಹೇಳಿದ್ದಾರೆ

ಯಾವ ಜಿಲ್ಲೆಯ ಯಾವ ಸ್ವಳದಲ್ಲಿರುವ ಯಾವ ದಿಷಧ ಅಂಗಡಿಯಲ್ಲಿ ಮಾಸ್ಕೆಗಳಗೆ ಹೆಚ್ಚನ ದೆಲೆ ಪಡೆಯಲಾಗುತ್ತಿದೆ ಎನ್ನುವ ಬಗ್ಗೆ ಸಾರ್ವಜನಿಕರಿಗೆ ನಿಖರ ಮಾಹಿತಿ ನೀಡಿದ್ದಲ್ಲಿ ಒಂದು ತಾಖನಲ್ಲಿ ಅಂತಹ ಅಂಗಡಿಗಳ ಎರುದ್ದ ತ್ರಮಕ್ಕೆಗೊಳ್ಳಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದರು

ತಮ್ಮ ಸಚಿವಾಲಯ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳೊಂದಿಗೆ ಸಮಸ್ವಯತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದಾಗಿ ಅವರು ಟ್ವೀಟ್ ಮಾಡಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನಗರದ ಕೇಂದ್ರ ಮಾರುಕಟ್ಟೆಯಲ್ಲಿ ಕಾರ್ಯಾಚರಿಸುತ್ತಿದ್ದ ಹಣ್ಣಹಂಪಲು ಮತ್ತು ತರಕಾರಿ ಸಗಟು ವ್ಲಾಪಾರವನ್ನು ಜಿಲ್ಲಾಡಳಿತ ಆದೇಶದಂತೆ ಇಂದಿನಿಂದ ಬ್ಲೆಕಂಪಾಡಿ ಎಪಿಎಂಸಿ ಪ್ರಾಂಗಣಕ್ಕೆ ಸ್ವಳಾಂತರಿಸಲಾಗಿದೆ ಚಿಲ್ಲರೆ ಮಾರಾಟ ಗಾರರು ಇಲ್ಲಿಂದ ಖರೀದಿಸಿ ತಮ್ಮ ವ್ಯಾಪಾರ ನಡೆಸುವಂತೆ ಜಿಲ್ಲಾಡಳಿತ ಸೂಚಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಕಾರಣದಿಂದ ತೊಂದರೆಗೀಡಾಗಿದ್ದ ಕೊಕೊ ಬೆಳೆಗಾರರಿಗೆ ಸೂಕ್ತ ಮಾರಾಟ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಲ್ಪಿಸಿದೆ ಕ್ಯಾಂಪೋ ಸಹಕಾರಿ ಸಂಸ್ತೆ ವತಿಯಿಂದ ಎಲ್ಲಾ ಶಾಖೆಗಳಲ್ಲಿ ನಾಳೆಯಿಂದ ಕೊಕೊ ಖರೀದಿ ಆರಂಭವಾಗಲಿದೆ ಎಂದು ಸಂಸ್ವೆಯ ಅಧ್ಯಕ್ಷ ಎಸ್

ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಮತ್ತೊಂದು ಕೊರೋನಾ ಸೊಂಕು ಪ್ರಕರಣ ಪತ್ತೆಯಾಗಿದೆ

ಭಟ್ನಳದ ಪ್ರಮುಖ ಪ್ರದೇಶಗಳಲ್ಲಿ ವ್ಯಾಪಕ ವೈದ್ಯಕೀಯ ತಪಾಸಣೆ ನಡೆಸಲಾಗುವುದು ಎಂದು ಜಿಲ್ನಾಧಿಕಾರಿ ಮಾಹಿತಿ ನೀಡಿದ್ದಾರೆ

ಕೊರೋನಾ ಸೋಂಕು ತಪಾಸಣೆಗಾಗಿ ಸ್ವಾಂಪಲ್ಗಳನ್ನು ಶಿವಮೊಗ್ಗ ಲ್ಯಾಬ್ಗೆ ಕಳಸಬೇಕಾಗಿತ್ತು

ಚಾಮರಾಜನಗರದಲ್ಲಿ ಸರ್ಕಾರಿ ನೌಕರರು ರಕ್ತದಾನ ಶಿಬಿರ ಮಾಡಿದ್ದಾರೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರರು ರಕ್ತದಾನ ಶಬಿರಗಳನ್ನು ಆಯೋಜಿಸಿದರೆ ರಕ್ತದ ಕೊರತೆ ನೀಗಿಸಲು ನೆರವಾಗುತ್ತದೆಯೆಂದು ಆರೋಗ್ಯ ಸಚಿವ ಬಿಶ್ರೀರಾಮುಲು ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿ ಮುಚ್ಚರುವ ಖಾಸಗಿ ಆಸ್ಪತ್ತೆಗಳನ್ನು ತಕ್ಷಣ ತೆರೆಯಬೇಕು ಇಲ್ಲದಿದ್ದರೆ ಕಾನೂನು ತ್ರಮ ತೆಗೆದುಕೊಳ್ಳಲಾಗುತ್ತದೆ

ಚಾಮರಾಜನಗರದಲ್ಲಿ ದೆಹಲಿಯ ಧರ್ಮಸಭೆಯಲ್ಲಿ ಭಾಗವಹಿಸಿದ್ದ ಸೋಂಕಿತ ವ್ಯಕ್ಷಿಯಂದಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ದ ಮತ್ತೊಬ್ಬರ ಗಂಟಲ ದ್ರವ ಹಾಗೂ ರಕ್ತದ ಸ್ಥಾಂಪಲ್ ಪರೀಕ್ಷೆ ವರದಿ ಬಂದಿದ್ದು ಎರಡೂ ನೆಗೆಟವ್ ಬಂದಿದೆ ಎಂದು ಜಿಲ್ಲಾಧಿಕಾರಿ ಡಾ

ರವಿ ತಿಳಿಸಿದ್ದಾರೆ

ಮಂಡ್ಕ ಜಿಲ್ಲೆ ಮಳವಳ್ಳಯಲ್ಲಿಂದು ಮಾತನಾಡಿದ ಅವರು

ವೈದ್ಯ ಸಿಬ್ಬಂದಿಗೆ ಬೇಕಾದ ಆರೋಗ್ಯ ಸಾಮಾಗ್ರಿ ಸದಗಿಸಲಾಗಿದೆ ಎಂದು ಹೇಳಿದರು

ರಾಜ್ಯದ ರೈತರಿಗೆ ಬೆಳೆ ಕಟಾವಿಗೆ ನೆರವಾಗುವ ಉದ್ದೇಶದಿಂದ ಹೊರ ರಾಜ್ಞಗಳಿಂದ ತರಿಸಿಕೊಳ್ಳುವ ಕೃಷಿ ಯಂತ್ರೋಪಕರಣಗಳಗೆ ಯಾವುದೇ ತೊಂದರೆಯಾಗದಂತೆ ನಿಗಾ ವಹಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು

ರಾಜ್ಞದಲ್ಲಿ ಕೊರೊನಾ ಸೋಂಕಿನ ಪರಿಸ್ತಿತಿ ಕುರಿತಂತೆ ಇಂದು ಸಂಜೆ ಆರೋಗ್ನ ಇಲಾಖೆ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಮಧ್ಯಾಹ್ನ ನೀಡಿದ್ದ ವರದಿಯ ಅಂಶಗಳೇ ದಾಖಲಾಗಿವೆ

ಕಲಬುರಗಿಯಲ್ಲಿ ಎರಡು ಬೆಂಗಳೂರು ನಗರ ಮಂಡ್ಯ ಚಿಕ್ಕಬಳ್ಳಾಪುರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾ ಒಂದೊಂದು ಪ್ರಕರಣಗಳು ಪತ್ತೆಯಾಗಿವೆ

ಲಾಕ್ಡೌನ್ನಿಂದ ಎದುರಾಗಿರುವ ಆರ್ಥಿಕ ಪರಿಣಾಮ ಮತ್ತು ಅದರ ನಿರ್ವಹಣೆಗೆ ಅವಶ್ಯವಿರುವ ಕ್ರಮಗಳ ಬಗ್ಗೆ ಪ್ರಸ್ತಾಪಿಸಲಾಯಿತು

ಕಾಂಗ್ರೆಸ್ ಶಿವಸೇನೆ ಡಿಎಂಕೆ ಎನ್ಸಿಪಿ ಜೆಡಿಯು ಲೋಕಜನಶಕ್ತಿ ಪಾರ್ಟಿ ಸಮಾಜವಾದಿ ಪಕ್ಷ ಬಿಎಸ್ಪಿ ನಾಯಕರು ಪ್ರಧಾನಮಂತ್ರಿಯೊಂದಿಗೆ ನಡೆದ ಈ ಸಂವಾದದಲ್ಲಿ ಭಾಗವಹಿಸಿದ್ದರು ಗರ್ಭಿಣಿಯರಿಗೆ ಕೊರೊನಾ ಸೋಂಕು ತಗುಲಿದರೆ ಹೇಗೆ ಆರೈಕೆ ಮಾಡಬೇಕು

ಗರ್ಭಿಣಿ ಮತ್ತು ಬಾಣಂತಿ ಆರೈಕೆ ಮತ್ತು ಹೆರಿಗೆ ನಿರ್ವಹಣೆ ಕುರಿತಂತೆ ಈ ಮಾಡ್ಗೂಲ್ನಲ್ಲಿ ಮಾಹಿತಿ ನೀಡಲಾಗುವುದು ಎಂದು ಕೇಂದ್ರ ಆರೋಗ್ಗ ಸಚಿವಾಲಯದ ಜಂಟ ಕಾರ್ಯದರ್ಶಿ ಇಂದು ಸಂಜೆ ವಿಶೇಷ ಸುದ್ದಿಗೋಷ್ನಿಯಲ್ಲಿ ತಿಳಿಸಿದರು ಮಾರುಕಟ್ಟೆಗಳು ಬ್ಲಾಂಕುಗಳು ಮೊದಲಾದ ಸ್ಥಳಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಜಿಲ್ಲಾಡಳಿತಗಳು ಹಲವು ಕ್ರಮಗಳನ್ನು ಕೈಗೊಂಡಿವೆ ಸರಥಿ ಸಾಲಿನಲ್ಲಿರುವ ವ್ಹಿಗಳು ಪರಸ್ವರ ಒಂದು ಮೀಟರ್ ಅಂತರ ಕಾಯ್ದುಕೊಳ್ಳುವಂತೆ ನೆಲದ ಮೇಲೆ ಗುರುತು ಮಾಡುವುದು ಬಿದಿರಿನ ತಡೆಗೋಡೆ ನಿರ್ಮಾಣ ಇತ್ಯಾದಿಗಳನ್ನು ಕೈಗೊಳ್ಳಲಾಗುತ್ತಿದೆ